ಜಮ್ನು ಕಾಶ್ನೀರದಲ್ಲಿ ಪ್ರಿಪೇಡ್ ಮೊಬೈಲ್ ಸಂಪರ್ಕ ಪುನರಾರಂಭ

ಭಾರತವು ತನ್ನ ನೆರೆಹೊರೆಯಲ್ಲಿ ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುತ್ತಿದೆ ಸಂಸತ್ ಸದಸ್ದರಿಗೆ ವಿದೇಶಾಂಗ ವ್ಲವಹಾರಗಳ ಸಚಿವ ಎಸ್ ಜಯಶಂಕರ್ ಭರವಸೆ

ನೆಹರು ಸ್ನಾರಕ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾಗಿ ಪ್ರಧಾನ ಮಂತ್ರಿರವರ ಮಾಜಿ ಪ್ರಧಾನ ಕಾರ್ಯದರ್ಶಿ ನೃಪೇಂದ್ರ್ ಮಿಶ್ರ ನೇಮಕ

ಗೋರಖ್ಮರ್ ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿ ವ್ಯಾಪ್ತಿಯ ಪ್ರದೇಶದಲ್ಲಿ ಲಿಂಕ್ಎಕ್ಸ್ಪ್ರೆಸ್ಗಾಗಿ ಜಮೀನು ಪಸ್ತಾಂತರಿಸಿದ ರೈತರಿಗೆ ನಿನ್ನೆ ನಡೆದ ಸನ್ಮಾನ ಕಾರ್ಯತ್ರಮದಲ್ಲಿ ಮಾತನಾಡಿದ ಅವರು ಉತ್ತರ ಪ್ರದೇಶ ಪಾಗೂ ದೇಶದ ಅಭಿವ್ಯದ್ಧಿಗೆ ಕೊಡುಗೆ ನೀಡಿರುವುದಕ್ಕೆ ರೈತರು ಕೂಡ ಸಂತೋಷವಾಗಿದ್ದಾರೆ ನಿಗದಿತ ಸಮಯದೊಳಗೆ ಎಲ್ಲಾ ರೈತರುಗಳಿಗೆ ಪರಿಹಾರ ಕೊಡಲು ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು

ಆಮ್ ಆದ್ಮಿ ಪಕ್ಷದ ಗೋಪಾಲ್ ರಾಯ್ ಇಮ್ರಾನ್ ಪುಸೇನ್ ಮತ್ತು ರಾಜೇಂದ್ರ ಪಾಲ್ ಗೌತಮ್ ಅವರು ನಾಮಪತ್ರ ಸಲ್ಲಿಸಿದವರಲ್ಲಿ ಪ್ರಮುಖರಾಗಿದ್ದಾರೆ